ಪ್ರಾಥಮಿಕ ನಗರ ಸಹಕಾರಿ ಬ್ಯಾಂಕುಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಮಾರ್ಗಸೂಚಿಗಳಿಗೆ ತಿದ್ಲುಪಡಿ ತರಲು ಆಲೋಚಿಸಲಾಗುತ್ತಿದೆ ಎಂದು ರಿಸರ್ವ್ ಬ್ಲಾಂಕ್ ಹೇಳಿದೆ

ದೆಹಲಿಯಲ್ಲಿಂದು ಭಾರತ ಅನಿಲ ಮೂಲಸೌಕರ್ಯ ಸಮ್ನೇಳನ ಉದ್ವಾಟಿಸಿ ಮಾತನಾಡುತ್ತಿದ್ದ ಸಚಿವರು ಮುಂದಿನ ಬಜೆಟ್ನಲ್ಲಿ ವೈಮಾನಿಕ ಇಂಧನ ಹಾಗೂ ನೈಸರ್ಗಿಕ ಅನಿಲ ಜಿಎಸ್ಟಿ ವ್ಯಾಪ್ತಿಗೆ ಒಳಪಡಲಿದೆ ಎಂಬುದು ತಮ್ನ ನಿರೀಕ್ಷೆಯಾಗಿದೆ ಎಂದರು

ಭಾರತ ಅನಿಲ ಆಧಾರಿತ ಆರ್ಥಿಕತೆಯತ್ತ ಚಲಿಸಲು ಪ್ರಯತ್ನ ನಡೆಸುತ್ತಿದೆ

ಕೇಂದ್ರ ಸಿಬ್ಲಂದಿ ಖಾತೆ ರಾಜ್ಯ ಸಚಿವ ಡಾ

ಭೋಜನಾವಧಿಯ ನಂತರ ಸಭಾಪತಿ ಎಂ

ಘಟನೆಯ ಕುರಿತಂತೆ ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೊಂದಿಗೆ ಮಾತುಕತೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದೇನೆ ಮಹಿಳೆಯರ ಮೇಲೆ ನಡೆಯುವ ಇಂತಹ ನೀಚ ಕೃತ್ಯಗಳನ್ನು ಸಮಾಜ ಒಪ್ಪುವುದಿಲ್ಲ ತಪ್ಪತಸ್ಥರಿಗೆ ತ್ವರಿತಗತಿಯಲ್ಲಿ ಶಿಕ್ಷೆಯಾಗಬೇಕು ಎಂಬ ಸಂದೇಶ ಸಮಾಜಕ್ಕೆ ರವಾನೆಯಾಗಬೇಕು ಎಂದರು ಇದಕ್ಕೂ ಮುನ್ನ ಸಮಾಜವಾದಿ ಪಕ್ಷದ ಪ್ರೊಫೆಸರ್ ರಾಮ್ಗೋಪಾಲ್ ಯಾದವ್ ಫಟನೆಗೆ ತೀವ್ರ ನೋವು ವಕ್ಷಪಡಿಸಿದರು ಅತ್ಯಾಚಾರ ಸಂತ್ರಸ್ತರಿಗೆ ಹೆಚ್ಚುವರಿ ಭದ್ರತೆ ಕಲ್ಪಿಸುವುದು ಸರ್ಕಾರದ ಹೊಣೆಗಾರಿಕೆಯಾಗಿದೆ ಎಂದರು ಇತ್ತೀಚೆಗೆ ರಾಜ್ಯದಲ್ಲಿ ಇಂತಪ ಘಟನೆಗಳು ನಡೆದಿರುವ ಬಗ್ಗೆ ಪ್ರಸ್ತಾಪಿಸಿ ಕೌಣ ಕ್ರಮಕ್ಷೆ ಆಗ್ರಹಿಸಿದರು ಕಾಂಗ್ರೆಸ್ನ ವಿಪ್ಲವ್ ಕಾಕೂರ್ ಈ ಫಟನೆ ಸಮಾಜಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿದ್ದು ಸಮಾಜ ಎತ್ತ ಸಾಗುತ್ತಿದೆ ಎಂಬ ಬಗ್ಗೆ ಆಲೋಚಿಸಬೇಕಿದೆ ಎಂದರು

ಫಟನೆಯ ತೀವ್ರತೆಯನ್ನು ಪರಿಗಣಿಸಿದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪೊಲೀಸ್ ಮಹಾನಿರೀಕ್ಷಕರು ಹಾಗೂ ಆಯುಕ್ತರು ಸ್ಥಳಕ್ಷೆ ಭೇಟಿ ನೀಡಿ ಇಂದು ಸಂಜೆಯೊಳಗೆ ತಮಗೆ ವರದಿ ಸಲ್ಲಿಸುವಂತೆ ಆದೇಶಿಸಿದ್ದರು ಸಂತ್ರಸ್ತೆಯನ್ನು ಚಿಕಿತ್ಸೆಗಾಗಿ ಲಖನೌದ ಕೆ ಜಿ ಎಂ ಯು ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು ಎಲ್ಲಾ ವೈದ್ಯಕೀಯ ವೆಚ್ವವನ್ನು ಸರ್ಕಾರವೇ ಭರಿಸಲಿದೆ ಎಂದು ಘೋಷಿಸಲಾಗಿದೆ

ಆರ್ ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಟ

ಇಂದು ಮತದಾನ ನಡೆದ ಕ್ಷೇತ್ರಗಳ ಹೈಕಿ ಹಲವು ಕಡೆಗಳಲ್ಲಿ ಬೆಳಗ್ಗೆಯಿಂದಲೇ ಮತದಾರರು ಸರದಿ ಸಾಲಿನಲ್ಲಿ ನಿಂತಿದ್ದುದು ಕಂಡುಬಂದಿತು ಮತದಾನಕ್ಕೆ ಬಿಗಿ ಭದ್ರತಾ ವ್ಲವಸ್ಥೆ ಮಾಡಲಾಗಿತ್ತು

ಮಹಿಳಾ ಮತದಾರರು ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಸಖಿ ಮತಗಟ್ಟೆ ಗಳನ್ನು ಸ್ಥಾಪಿಸಲಾಗಿತ್ತು

ರಾಜ್ಞಸಭೆಗೆ ಅವಿರೋಧವಾಗಿ ಮರು ಆಯ್ಲೆಯಾಗಿರುವ ಬಿಜೆಪಿಯ ಕೆ